ಮುಸ್ಲಿಂ ಮಹಿಳಾ ವಿವಾಹ ಪಕ್ಕು ರಕ್ಷಣೆ ಅಥವಾ ತ್ರಿವಳಿ ತಲಾಖ್ ತಡೆ ವಿಧೇಯಕ ಮತ್ತು ಹಿಂದುಳಿದ ವರ್ಗಗಳ ರಾಷ್ಟೀಯ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಕತೆ ನೀಡುವ ವಿಧೇಯಕಗಳನ್ನು ಆದ್ಮತಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದಲ್ಲದೆ ಆರ್ಥಿಕ ಅಪರಾಧಗಳ ವಿರುದ್ಧದ ಮಸೂದೆ ಕ್ರಿಮಿನಲ್ ಕಾನೂನು ವಿಧೇಯಕ ವಾಣಿಜ್ಯ ನ್ಯಾಯಾಲಯಗಳು ವಾಣಿಜ್ಯ ವಿಭಾಗ ಮತ್ತು ಹೈಕೋರ್ಟ್ಗಳ ವಾಣಿಜ್ಯ ಮೇಲ್ಮನವಿ ವಿಭಾಗ ತಿದ್ದುಪಡಿ ಮಸೂದೆ ಹೋಮಿಯೋಪತಿ ಕೇಂದ್ರೀಯ ಸಮಿತಿ ತಿದ್ದುಪಡಿ ಮಸೂದೆ ರಾಷ್ಟೀಯ ಕ್ರೀಡಾ ವಿಶ್ವವಿದ್ಯಾಲಯ ಮಸೂದೆ ಮತ್ತು ದಿವಾಳಿ ತಿದ್ದುಪಡಿ ಮಸೂದೆಗಳನ್ನು ಸಪ ಸರ್ಕಾರದ ಕಾರ್ಯಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ನಡೆದ ಸರ್ವಪಕ್ಷ ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಕಲಾವಗಳಲ್ಲಿ ಚರ್ಚೆ ನಡೆಸುವಂತೆ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಆಗ್ರಹವಡಿಸಿದವು ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಒಲವು ಹೊಂದಿರುವುದಾಗಿ ಸರ್ಕಾರ ಭರವಸೆ ನೀಡಿತು ಸರ್ವಪಕ್ಷ ಸಭೆಯ ಅಧ್ವಕ್ಷಕೆ ವಹಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಕೋರಿದರು ರಾಷ್ಟದ ಹಿತಾಸಕ್ತಿಗಾಗಿ ಅಧಿವೇಶನದಲ್ಲಿ ರಚನಾತ್ಮಕ ವಾತಾವರಣ ಕಾಯ್ದುಕೊಳ್ಳಲು ಎಲ್ಲಾ ಪಕ್ಷಗಳು ಮುಂದಾಗುವಂತೆ ಪ್ರಧಾನಿ ಮನವಿ ಮಾಡಿದರು ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಎಲ್ಲಾ ಪಕ್ಷಗಳು ಸುಗಮ ಕಲಾಪಕ್ಕೆ ಸಪಕರಿಸುವ ಭರವಸೆ ನೀಡಿವೆ ಎಂದರು

ವೆಂಕಯ್ಕನಾಯ್ಡು ಪ್ರತ್ಯೇಕವಾಗಿ ಸರ್ವಪಕ್ಷ ಸಭೆ ನಡೆಸಿ ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಕೋರಿದರು

ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭವಾಗುವ ಓನ್ನೆಲೆಯಲ್ಲಿ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ನಿನ್ನೆ ಸಂಜೆ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿದರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಮಿತ್ತಾ ಮಹಾಜನ್ ಸಮರ್ಪಕ ಸಂಸತ್ ಕಲಾಪಕ್ಕೆ ಸಹಕರಿಸುವ ವಿಷಯದಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದ್ದಾರೆ ಕಲಾಪದಲ್ಲಿ ಮಂಡನೆಯಾಗುವ ಮಸೂದೆಗಳ ಮೇಲೆ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು ಸಭೆಯಲ್ಲಿ ಪಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಸದನದ ಕಲಾಪ ಸುಗಮವಾಗಿ ಸಾಗಿದಲ್ಲಿ ಸದಸ್ಕರಿಗೆ ತಮ್ಮ ವಿಷಯಗಳ ಕುರಿತು ಮಾತನಾಡಲು ಅವಕಾಶ ನೀಡುವುದಾಗಿ ಸುಮಿತ್ರಾ ಮಹಾಜನ್ ಹೇಳಿದರು ಲೋಕಸಭಾ ಸದಸ್ಕರಿಗೆ ಇಂದಿನಿಂದ ವೈ ಪೈ ಸೌಲಭ್ಯ ದೊರೆಯಲಿದ್ದು ಅವರುಗಳು ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಸಂಸತ್ ಗ್ರಂಥಾಲಯ ಸಂಸತ್ ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳೊಂದಿಗೆ ಸಂಪರ್ಕ ಹೊಂದಲು ಇದು ಸಹಕಾರಿಯಾಗಲಿದೆ ಎಂದು ಸ್ಪೀಕರ್ ಹೇಳಿದರು ಲಾಭದಾಯಕ ಪುದ್ದ ಹೊಂದಿರುವ ಓನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರನ್ನು ಅನರ್ಹಗೊಳಿಸುವಂತೆ ಅರ್ಜಿ ಸಲ್ಲಿಸಿರುವವರ ಪಾಟಿ ಸವಾಲು ನಡೆಸಲು ಆಮ್ ಆದ್ಮಿ ಪಕ್ಷದ ಶಾಸಕರು ಸಲ್ಲಿಸಿದ ಮನವಿಯನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ ಶಾಸಕರು ತಾವು ಲಾಭದಾಯಕ ಹುದ್ದೆ ಹೊಂದಿಲ್ಲ ಎಂಬುದನ್ನು ಸಾಬೀತು ಪಡಿಸಲು ಅರ್ಜಿದಾರ ಪ್ರಶಾಂತ್ ಪಟೇಲ್ ವಿರುದ್ದ ಪಾಟಿ ಸವಾಲಿಗೆ ಆಗ್ರಹಿಸುವುದು ಸರಿಯಲ್ಲ ಎಂದು ಆಯೋಗ ಅಭಿಪ್ರಾಯಪಟ್ಟಿದೆ

ಇವರನ್ನು ದೆಪಲಿ ವಿಧಾನಸಭೆ ಸದಸ್ತ್ವದಿಂದ ಅನರ್ಪಗೊಳಿಸುವಂತೆ ವಕೀಲ ಪ್ರಶಾಂತ್ ಪಟೇಲ್ ಅರ್ಜಿ ಸಲ್ಲಿಸಿದ್ದರು ತದ ನಂತರ ಓರ್ವ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದರು ಅರ್ಜಿದಾರರು ಈ ಪ್ರಕರಣದ ವಿಚಾರಣೆ ವೇಳೆ ಸಾಕ್ಷಿದಾರ ಆಗಿಲ್ಲದಿರುವುದರಿಂದ ಅವರ ಪಾಟಿ ಸವಾಲು ಅನಗತ್ಯ ಎಂದು ಅಯೋಗ ಅಭಿಪ್ರಾಯಪಟ್ಟಿದೆ ದೆಹಲಿ ಹೈಕೋರ್ಟ್ ನಿರ್ದೇಶನದ ಅನುಸಾರ ಶಾಸಕರ ಅನರ್ಪತೆ ಪ್ರಕರಣವನ್ನು ಚುನಾವಣಾ ಆಯೋಗ ಹೊಸದಾಗಿ ವಿಚಾರಣೆ ನಡೆಸುತ್ತಿದೆ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಅವರು ಪಕ್ಷದ ಉನ್ನತ ನಿರ್ಧಾರ ಕೈಗೊಳ್ಳುವ ಮಂಡಳಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ಮನರ್ ರಚಿಸಿದ್ದಾರೆ

ಪಕ್ಷದ ಹಿರಿಯ ನಾಯಕರಾದ ದಿಗ್ವಿಜಯ್ ಸಿಂಗ್ ಜನಾರ್ಧನ್ ದ್ವಿವೇದಿ ಕಮಲ್ ನಾಥ್ ಸುಶೀಲ್ ಕುಮಾರ್ ಶಿಂಧೆ ಮೋಪನ್ ಪ್ರಕಾಶ್ ಸಿ ಪಿ ಜೋಷಿ ಅವರನ್ನು ಕಾರ್ಯಕಾರಿ ಸಮಿತಿಯಿಂದ ಕೈಬಿಡಲಾಗಿದೆ ಐಎನ್ ಟೆಯುಸಿ ಸೇವಾದಲ್ ಯೂಥ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಮತ್ತು ಎನ್ಎಸ್ಯುಐ ನ ಮುಖ್ಯಸ್ಥರು ವಿಶೇಷ ಆಮಂತ್ರಿತರಾಗಿರುತ್ತಾರೆ ಪಕ್ಷದ ಅಧ್ಯಕ್ಷ ಮದ್ದೆ ವಹಿಸಿಕೊಂಡ ನಂತರ ರಾಮಲ್ ಗಾಂಧಿ ರಚಿಸಿದ ಮೊದಲ ಕಾರ್ಯಕಾರಿ ಸಮಿತಿ ಇದಾಗಿದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರು ಆಯ್ಕೆಯಾಗುವುದಕ್ಕೆ ಮುನ್ನ ಸಮಿತಿಯನ್ನು ವಿಸರ್ಜಿಸಲಾಗಿತ್ತು ಕೇರಳದಲ್ಲಿನ ಐತಿಹಾಸಿಕ ಶಬರಿಮಲೆ ದೇವಾಲಯದಲ್ಲಿ ಮಹಿಳೆಯರ ಪ್ರವೇಶ ನಿಷೇಧ ಪ್ರಕರಣ ಕುರಿತ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ಆರಂಭಿಸಿತು ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರು ಸದಸ್ಕರ ಪೀಠ ಇಂದು ಕೂಡ ವಿಜಾರಣೆ ಮುಂದುವರಿಸಲಿದೆ

ಇನ್ನು ಮುಂದೆ ಈ ಪುದ್ವೆಗಳಿಗಾಗಿ ಆಯ್ಕೆಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧರಿತವಾಗಿರುತ್ತದೆ

ಈಗಾಗಲೇ ಆಯ್ಲೆ ಪ್ರಕ್ರಿಯೆ ಆರಂಭವಾಗಿರುವ ಹುದ್ದೆಗಳನ್ನು ಹೊರತುಪಡಿಸಿ ಈ ನಿರ್ಧಾರ ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಎಂದು ಅವರು ಹೇಳಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರಮೋದಿಯವರು ಕಳೆದ ನಾಲ್ಡು ವರ್ಷಗಳಲ್ಲಿ ವಿದ್ಯುದೀಕರಣಗೊಂಡ ಗ್ರಾಮಗಳ ನಾಗರಿಕರೊಂದಿಗೆ ನಾಳೆ ವಿಡಿಯೋ ಕಾನ್ಫರನ್ಸಿಂಗ್ ಮೂಲಕ ಸಂವಾದ ನಡೆಸಲಿದ್ದಾರೆ

ಜನರು ನರೇಂದ್ರ ಮೋದಿ ಆಪ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಮತ್ತು ಡಿಡಿ ನ್ಕೂಸ್ ನಲ್ಲಿ ನೇರವಾಗಿ ಕಾರ್ಯಕ್ರಮ ವೀಕ್ಷಿಸಬಹುದು ಗುಜರಾತ್ಗೆ ಇದೇ ಶುಕ್ರವಾರ ನಿಗದಿಯಾಗಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭೇಟಿಯನ್ನು ಭಾರಿ ಮಳೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ವಿಜಯ್ ರೂಪಾನಿ ವಲ್ಲದ್ ಮತ್ತು ಜುನಾಗಢ ಜಿಲ್ಲೆಗಳಲ್ಲಿ ಪರಿಷಾರ ಕಾರ್ಯಗಳು ಪ್ರಗತಿಯಲ್ಲಿದ್ದು ಇವುಗಳಿಗೆ ಅಡ್ಡಿಯಾಗಬಾರದು ಎಂದು ಭೇಟಿ ಮುಂದೂಡಲಾಗಿದೆ ಸತತ ಮಳೆಯಿಂದ ಉಂಟಾಗಿರುವ ಪರಿಸ್ಥಿತಿ ನಿಭಾಯಿಸುವ ಕುರಿತು ಪ್ರಧಾನಮಂತ್ರಿ ಕಾರ್ಯಾಲಯ ತಮ್ನೊಂದಿಗೆ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ ಫಲಾನುಭವಿಗಳಿಗೆ ನಗದು ಬದಲಿಗೆ ಹಾಲಿನ ಮಡಿ ಒದಗಿಸಲು ಸರ್ಕಾರ ಚಿಂತಿಸುತ್ತಿದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪೇಳಿದ್ದಾರೆ

ಅಂಗನವಾಡಿಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಹಾಲನ್ನೂ ನೀಡುವ ಬಗ್ಗೆ ಸರ್ಕಾರ ಚಿಂತಿಸುತ್ತಿದ್ದು ಈ ಕುರಿತಂತೆ ವಿವಿಧ ಸಚಿವಾಲಯಗಳೊಂದಿಗೆ ಸಮಾಲೋಜನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು

ಸ್ಲಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿದ್ದು ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ